ವಿಶ್ವವಿದ್ಯಾಲಯಗಳ ಆಡಳಿತ ಅಭಿವೃದ್ದಿಯಲ್ಲಿ ಪಾರದರ್ಶಕತೆಗೆ ಏಕ ರೀತಿಯ ವಿಧಾನ ತರಲು ಸರ್ಕಾರದ ಚಿಂತನೆ ಸಚಿವ ಜಿ

ದೇವೇಗೌಡ

ವಿವಿಧ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಶೌಚಾಲಯಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸಹ ಒಪ್ಪಿಗೆ ಸೂಚಿಸಿದ್ದು ಬೇಡಿಕೆ ಇರುವ ಕಡೆ ಹೆಚ್ಚುವರಿ ಶೌಚಾಲಯಗಳ ನಿರ್ಮಾಣ ಕೈಗೊಳ್ಳಬಹುದು ಎಂದು ಸಚಿವರು ತಿಳಿಬದರು

ಈ ಯೋಜನೆಗೆ ಅಗತ್ಯ ವೆನಿಸಿದಲ್ಲಿ ಸ್ಥಳೀಯ ಸ್ವಯಂ ಸೇವಾ ಸಂಸೈಗಳು ಸಮುದಾಯ ಮುಖ್ಯಸ್ಥರು ಹಾಗೂ ಇನ್ನಿತರ ಸಂಘ ಸಂಸೈಗಳ ಸಹಯೋಗ ಪಡೆದುಕೊಳ್ಳಬಹುದೆಂದು ಸಚಿವರು ತಿಳಿಸಿದರು

ಸಂಗ್ರಹ ಪ್ರಕ್ರಿಯೆ ಇನ್ನೊಂದು ತಿಂಗಳಲ್ಲಿ ಆರಂಭವಾಗುವುದು ಎಂದು ಸಚಿವರು ತಿಳಿಸಿದರು ರಾಜ್ಯದ ಬೀದರ್ ಧಾರವಾಡ ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಸೋಯಾಬೀನ್ ಬೆಳೆಯಲಾಗುತ್ತಿದೆ

ಗುತ್ತಿಗೆ ಹಾಗೂ ಖರೀದಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕಾಯ್ಗುಕೊಳ್ಳಲು ಏಕ ರೀತಿಯ ವಿಧಾನ ಅನುಸರಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಅವರು ಶಿವಮೊಗ್ಗದಲ್ಲಿ ನಿನ್ನೆ ಮಾತನಾಡಿ ರಾಜ್ಜದ ಎಲ್ಲಾ ವಿಶ್ವವಿದ್ಯಾಲಯಗಳು ಒಂದೇ ಕಾಯ್ದೆಯಡಿ ಕಾರ್ಯನಿರ್ವಹಿಸಬೇಕು ವಿಶ್ವವಿದ್ಯಾಲಯಗಳ ಸಾಯತ್ತತೆಗೆ ಧಕ್ಕೆಯಾಗಬಾರದು ಏಕ ರೀತಿಯ ಪ್ರವೇಶ ಪರೀಕ್ಷಾ ವಿಧಾನ ಅನುಸರಿಸಲು ಹೊಸ ತಂತ್ರಾಂಶವನ್ನು ಸಿದ್ದಪಡಿಸಲು ಈಗಾಗಲೇ ಸೂಚಿಸಲಾಗಿದೆ ಎಂದು ಹೇಳಿದರು ವ್ಣವಸ್ಥೆಯಲ್ಲಿ ಪಾರದರ್ಶಕತೆ ತರುವ ಮಸೂದೆ ರಾಜ್ಜಪಾಲರ ಸಹಿಗೆ ಕಳುಹಿಸಲಾಗಿದೆ

ಮತದಾರರನ್ನು ಮತಗಟ್ಟಿಗೆ ಕರೆದುಕೊಂಡು ಹೋಗಲು ಹಾಗೂ ಮತಗಟ್ನೆಯಿಂದ ಮನೆಗೆ ಬಿಡಲು ಆಯೋಗವು ವಾಹನ ಸೌಲಭ್ಯ ವ್ಯವಸ್ಥೆ ಮಾಡಲಿದೆ ಪ್ರಾಯೋಗಿಕ ಯೋಜನೆಯಾಗಿ ದೇಶದಲ್ಲೇ ಮೊದಲ ಬಾರಿಗೆ ಚುನಾವಣಾ ಆಯೋಗವು ಕರ್ನಾಟಕದಲ್ಲಿ ವಾಹನ ಸೌಕರ್ಡ ಒದಗಿಸಲು ಮುಂದಾಗಿದೆ ಚುನಾವಣಾ ಹೆಸರಿನ ಮೊಬೈಲ್ ಆಪ್ಗೆ ಮಧ್ವರಾತ್ರಿಯಿಂದಲೇ ದಿವ್ಯಾಂಗ ಮತದಾರರು ವಾಹನ ಬುಕ್ಕಿಂಗ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಹಾಗೂ ಸಾರ್ವಜನಿಕ ಜೀವನಮಟ್ಟ ಸುಧಾರಣೆಗಾಗಿ ದೇಶಾದ್ಯಂತ ಇಂದಿನಿಂದ ವಿಚಕ್ಷಣಾ ಸಪ್ತಾಹವನ್ನು ಹಮ್ಸಿಕೊಳ್ಳಲಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ನವಭಾರತ ನಿರ್ಮಾಣ ಈ ವರ್ಷದ ಸಪ್ತಾಪ ಆಚರಣೆಯ ಪರಿಕಲ್ಪನೆಯಾಗಿದೆ ಸರ್ಕಾರದ ಹಲವು ಸಚಿವಾಲಯಗಳು ಇಲಾಖೆಗಳು ಸಾರ್ವಜನಿಕ ವಲಯದ ಫಟಕಗಳು ಬ್ವಾಂಕುಗಳು ಹಾಗೂ ಇನ್ನಿತರ ಸಂಸ್ಟೆಗಳಲ್ಲಿ ಇರುವ ನೌಕರರು ಪ್ರತಿಜ್ವಾವಿಧಿ ಸ್ವೀಕರಿಸುವ ಮೂಲಕ ಸಪ್ತಾಹ ಆರಂಭಗೊಂಡಿದೆ ಭ್ರಷ್ಟಾಚಾರದ ವಿರುದ್ಧ ಅರಿವು ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಈ ಸಪ್ತಾಹದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತದೆ ಸರ್ದಾರ್ ವಲ್ಲಬ್ದಾಯ್ ಪಟೇಲ್ ಅವರ ಜನ್ನದಿನವಿರುವ ವಾರದಲ್ಲಿ ಈ ಸಪ್ತಾಹವನ್ನ ಪ್ರತಿವರ್ಷ ಆಚರಿಸಲಾಗುತ್ತದೆ

ಬೆಂಗಳೂರಿನ ವಿಧಾನಸೌಧದಲ್ಲಿ ವಿರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಕೆ ಜೆ ಜಾರ್ಜ್ ಸಚಿವಾಲಯದ ಸಿಬ್ಬಂದಿಗೆ ಪ್ರತಿಜ್ಞಾನಿಧಿಯನ್ನು ಬೋಧಿಸಿದರು ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲೂ ಸಹ ವಿಚಕ್ಷಣಾ ಸಪ್ತಾಪದ ಅಂಗವಾಗಿ ಕಾರ್ಯಕ್ರಮ ಏರ್ಪಾಡಾಗಿತ್ತು ನಿಲಯದ ಉಪಮಹಾ ನಿರ್ದೇಶಕರಾದ ಎ ಹನುಮಂತ್ ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು

ಲೆಫ್ಟಿನೆಂಟ್ ಜನರಲ್ ಪಿ ಜೆ ಎಸ್ ಪನ್ನು ಮರಾಠ ತುಕಡಿಯ ಪಿವಿಎಸ್ಎಂ ಎವಿಎಸ್ಎಂ ವಿಎಸ್ಎಂ ಕರ್ನಲ್ಗಳು ಮತ್ತಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಶರ್ಖತ್ ಕದನದಲ್ಲಿನ ವಿಜಯ ಮೊದಲ ಮಹಾಯುದ್ದದ ಅಂತ್ಯಕ್ಕೆ ಎಡೆಮಾಡಿಕೊಟ್ಟಿದ್ದು

ರೋಗಿಗಳಿಗೆ ವಿಶೇಷವಾಗಿ ಬಡರೋಗಿಗಳಿಗೆ ನೆಮ್ನದಿಯನ್ನುಂಟು ಮಾಡಿದೆ ರಾಜ್ಜದ ಕರಾವಳಿಯಲ್ಲಿ ಖಾಸಗಿಯವರ ಸಹಕಾರದಿಂದ ಜನೌಷಧಿ ಕೇಂದ್ರಗಳನ್ನು ಜನೋಪಯೋಗಿ ಕೇಂದ್ರಗಳಾಗಿ ಮಾರ್ಪಡಿಸುವ ಪ್ರಯತ್ನ ನಡೆಯುತ್ತಿದೆ ಮಂಗಳೂರಿನ ಖ್ಯಾತ ಹೃದ್ರೋಗತಜ್ಜರಾದ ಡಾ ಪದ್ದನಾಭ ಕಾಮತ್ ನೇತೃತ್ವದ ವೈದ್ಯರ ತಂಡ ಜನೌಪಧಿ ಕೇಂದ್ರಗಳಿಗೆ ಆಗಮಿಸುವ ರೋಗಿಗಳಿಗೆ ಉಚಿತವಾಗಿ ಹೆಚ್ಚುವರಿ ವೈದ್ಯಕೀಯ ಸೇವೆ ಒದಗಿಸುವ ವಿನೂತನ ಕಾರ್ಯಕ್ರಮ ಹಮ್ಸಿಕೊಂಡಿದೆ ಈ ಕುರಿತು ಡಾ ಪದ್ದನಾಭ ಕಾಮತ್ ಆಕಾಶವಾಣಿಯೊಂದಿಗೆ ಮಾತನಾಡಿದರು

ಸಿದ್ದರಾಮ ಶ್ರೀಗಳಿಗೆ ಇಂದು ಪಟ್ಟಾಭಿಷೇಕ ಮಹೋತ್ಸವ ನಡೆಯಿತು ವಿವಿಧ ಮಠಾಧೀಶರಿಂದ ವಚನ ಪಠನ ಜಯಘೋಷಗಳ ನಡುವೆ ವಾದ್ಯಮೇಳಗಳ ವೈಭವದೊಂದಿಗೆ ನೂತನ ಶ್ರೀಗಳು ಪೀಠವನ್ನು ಅಲಂಕರಿಸಿದರು

ನೂತನ ಶ್ರೀಗಳಿಗೆ ಡಾ ತೋಂಟದ ಸಿದ್ದರಾಮ ಸ್ಥಾಮೀಜಿ ಎಂದು ಮರು ನಾಮಕರಣ ಮಾಡಲಾಯಿತು

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿಬಂಧು ತಂಡಗಳ ಸದಸ್ಕರಿಗೆ ಪ್ರಗತಿ ರಕ್ಷಾಕವಚ ವಿಮಾ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಧರ್ಮಸ್ಥಳದಲ್ಲಿಂದು ಚಾಲನೆ ನೀಡಿದರು

ಕಂದಾಯ ಮತ್ತು ಕೌಶಾಲಭಿವೃದ್ಧಿ ಸಚಿವರಾದ ಆರ್

ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದರು ಗುವಾಹಟ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕರ್ನಾಟಕದ ನ್ಯಾಯಮೂರ್ತಿ ಎ

ಮುಕ್ತದಿನ ಆಚರಣೆ ಕಾರ್ಯಕ್ರಮ ವಿರ್ಪಾಡಾಗಿದೆ

ಬಹುದಿನಗಳಿಂದ ಬಾಕಿ ಇರುವ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಿಎಸ್ಎನ್ಎಲ್ನ ಎಲ್ಲಾ ಸಂಘಗಳು ನಾಳೆಯಿಂದ ರಾಷ್ಟವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿವೆ

ಮುನ್ನೂಚನೆಯಂತೆ ರಾಜ್ಞದೆಲ್ಲೆಡೆ ಶುಷ್ಕ ವಾತಾವರಣವಿರುವುದು ಬೆಂಗಳೂರಿನಲ್ಲಿ ಮುಖ್ಯವಾಗಿ ನಿರ್ಮಲ ಆಕಾಶವಿದ್ದು ಕೆಲ ಪ್ರದೇಶಗಳಲ್ಲಿ ಮುಂಜಾನೆ ಮಂಜಿನ ವಾತಾವರಣವಿರುವುದು